ಕೊರೊನಾ ಸೋಂಕು ಪ್ರಕರಣಗಳು ಹೆಚ್ಚು ವರದಿಯಾಗುತ್ತಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರೊಂದಿಗೆ ಪ್ರಧಾನ ಮಂತ್ರಿ ನರೇಂದ್ರಮೋದಿ ವರ್ಚುವಲ್ ಪರಾಮರ್ತೆ ಸಭೆ ಪ್ರಗತಿಯಲ್ಲಿ

ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಹಾರಾಷ್ಟ ಮುಖ್ಯಮಂತ್ರಿ ಉದ್ಧವ್ ಶಾಕ್ಷೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಲನ್ ಅಮರಿಂದರ್ ಸಿಂಗ್ ತಮಿಳುನಾಡು ಮುಖ್ಯಮಂತ್ರಿ ಎರಪ್ಪಾಡಿ ಪಳನಸ್ಥಾಮಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ತ್ರೇಜಿವಾಲ್ ಭಾಗಿಯಾಗಿದ್ದಾರೆ ಅತಿ ಹೆಚ್ಚು ಕೊರೊನಾ ಸೋಂಕು ಪ್ರಕರಣಗಳು ವರದಿಯಾಗುತ್ತಿರುವ ಈ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊರೊನಾ ಪರಿಸ್ಥಿತಿ ಮತ್ತು ನಿರ್ವಹಣೆ ಕುರಿತು ಪರಾಮರ್ತೆ ನಡೆಸುತ್ತಿದ್ದಾರೆ ಈ ಏಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶೇಕಡ ಟಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ

ಏಳು ರಾಜ್ಯಗಳಲ್ಲಿ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿರುವುದರಿಂದ ಆಯಾ ರಾಜ್ಯಗಳು ತೆಗೆದುಕೊಂಡಿರುವ ಕ್ರಮಗಳ ಜೊತೆಗೆ ಕೇಂದ್ರ ಮಾರ್ಗಸೂಚಿಯನ್ನು ಕಟ್ಟುನಿಟ್ಲಾಗಿ ಪಾಲಿಸುತ್ತಿರುವ ಬಗ್ಗೆ ಮಾಹಿತಿಯನ್ನು ಕಲೆಹಾಕಿ ಸೂಕ್ತ ಮಾರ್ಗದರ್ಶನ ನಿರ್ದೇಶನ ನೀಡುವ ಸಾಧ್ಯತೆ ಇದೆ

ಒಂತಿರುಗಿಸಿದೆ

ಕಟ್ಟಡದ ಅವರೇಷಗಳಡಿ ಕಳೆದ ರಾತ್ರಿ ಪಾಗೂ ಇಂದು ಬೆಳ್ಗೆ ಮತ್ತಷ್ಟು ಮೃತದೇಪಗಳು ಪತ್ತೆಯಾಗಿವೆ ರಕ್ಷಣಾ ತಂಡಗಳು ಕಳೆದ ಸೋಮವಾರದಿಂದ ಕೋಧನ ಪಾಗೂ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೆಸುತ್ತಿದ್ದು

ಕಟ್ಟಡದಲ್ಲಿ ವಾಸವಾಗಿದ್ದವರ ಪ್ರಕಾರ ಇನ್ನು ಪಲವು ಮಂದಿ ನಾಪತ್ತೆಯಾಗಿದ್ದಾರೆ ಕೋಧನಾ ಕಾರ್ಯಾಚರಣೆ ಮುಂದುವರೆದಿದೆ ಅಪಮದ್ ನಗರದ ಕೆ

ಟಿ ಆರ್ಜುನ್ ನಿಂದ ಲೇಸರ್ ಗೈಡೆಡ್ ಆ್ಕಂಟ ಟ್ಯಾಂಕ್ ಗೈಡೆಡ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿರುವುದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ರಕ್ಷಣಾ ಪರಿಕರಗಳ ಆಮದು ಮೇಲೆ ದೇಶದ ಆವಲಂಬನೆಯನ್ನು ತ್ಗಿಸಲು ಡಿಆರ್ಡಿಟ ತಂಡ ಆದ್ದುಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಭಾರತ ಪೆಮ್ಮೆ ಹೊಂದಿದೆ ಎಂದು ರಕ್ಷಣಾ ಸಚಿವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ನಾಳೆ ಫಿಟ್ ಇಂಡಿಯಾ ಕುರಿತ ಆನ್ಲೈನ್ ಸಂವಾದದಲ್ಲಿ ದೇಶಾದ್ಯಂತ ಫಿಟ್ನೆಸ್ ತಜ್ಞರು ಪಾಗೂ ನಾಗರೀಕರೊಂದಿಗೆ ಸಂವಾದ ನಡೆಸಲಿದ್ದಾರೆ

ಆನ್ಲೈನ್ ಸಂವಾದದಲ್ಲಿ ಪಾಲ್ಗೊಳ್ಳುವವರು ಫಿಟ್ನೆಸ್ ಪಾಗೂ ಉತ್ತಮ ಆರೋಗ್ಯ ಕುರಿತ ಪ್ರಧಾನಿ ಮೋದಿ ಅವರ ಚಿಂತನೆಗಳಿಂದ ಪ್ರೇರಣೆ ಪಡೆದುಕೊಂಡು ತಮ್ಮ ಫಿಟ್ನೆಸ್ ಪಯಣದ ಅನುಭವಗಳನ್ನು ಪಂಚಿಕೊಳ್ಳಲಿದ್ದಾರೆ ವಿರಾಟ್ ಕೊಟ್ಲಿ ಮಿಲಿಂದ್ ಸೋಮನ್ ರುಜುಟಾ ದಿವಾಕರ್ ಸೇರಿದಂತೆ ವಿವಿಧ ವಲಯಗಳ ಗಣ್ಣರು ಈ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೋವಿಡ್ ಸಾಂಕ್ರಾಮಿಕದ ಈ ಸಂದರ್ಭದಲ್ಲಿ ಫಿಟ್ನೆಸ್ ಬದುಕಿನ ಅತ್ತಂತ ಮಪತ್ವದ ವಿಷಯವಾಗಿದೆ

ವೆಂಕಯ್ಯನಾಯ್ದು ಮಾತನಾಡಿ

ಭಾನುವಾರ ಸದನದಲ್ಲಿ ಕೃಷಿ ವಲಯದ ಎರಡು ವಿಧೇಯಕಗಳ ಅಂಗೀಕಾರದ ವೇಳೆ ನಡೆದ ಅಸಂಸದೀಯ ಘಟನಗಳನ್ನು ಉಲ್ಲೇಖಿಸಿದ ಸಭಾಪತಿ ವೆಂಕಯ್ಯನಾಯ್ನು ಭವಿಷ್ಠದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವಂತೆ ಆಗ್ರಹಿಸಿದರು

ಸಂಕಷ್ಟದ ಈ ಸ್ನಾವೇಶದಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಂಡ ಎಲ್ಲಾ ಸದಸ್ಕರಿಗೆ ಸಭಾಪತಿ ಧನ್ಮವಾದ ಸಲ್ಲಿಸಿದರು ಸಾಂಕ್ರಾಮಿಕದ ವಿರುದ್ಧ ಸಮರ ಸಾರಿರುವ ಕೋವಿಡ್ ವಾರಿಯರ್ಸ ಪಾತ್ರವನ್ನು ಸಭಾಪತಿ ಕೊಂಡಾಡಿದರು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೆಚ್ಚುವರಿಯಾಗಿ ಆಹಾರ ಸಂಸ್ಕರಣಾ ಖಾತೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು ಪ್ರಸ್ತುತ ಅವರು ಕೃಷಿ ಪಾಗೂ ರೈತರ ಕಲ್ಕಾಣ ಖಾತೆ ಗ್ರಾಮೀಣಾಭಿವೃದ್ಧಿ ಪಾಗೂ ಪಂಚಾಯತ್ ರಾಜ್ ಖಾತೆಗಳನ್ನೂ ನಿರ್ವಹಿಸುತ್ತಿದ್ದಾರೆ

ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿ ಎಸ್

ಈ ವೈಕಿ ಆರು ತಿದ್ದುಪಡಿ ವಿಧೇಯಕಗಳು ನಿನ್ನೆಯೇ ಸದನದಲ್ಲಿ ಮಂಡಿಕವಾಗಿದ್ದವು

ಆಂಧ್ರ ತಮಿಳುನಾಡು ಭಾಗಗಳಿಗೆ ಅನ್ವಯಿಸಿದ್ದ ಕಾಯ್ದೆಗಳನ್ನು ಈ ವಿಧೇಯಕದ ಮೂಲಕ ರದ್ದುಪಡಿಸಲಾಯಿತು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

ಕೇಂದ್ರಾಡಳಿತ ಪ್ರದೇಶ ಜಮ್ಮ ಮತ್ತು ಕಾಶ್ಮೀರದಲ್ಲಿ ಡೋಗ್ರಿ

ಎದೇಯಕದ ಮೇಲೆ ನಡೆದ ಚರ್ಚೆಗೆ ಉತ್ತರಿಸಿದ ಗೃಪ ಖಾತೆ ಸಪಾಯಕ ಸಚಿವ ಜಿ ಕಿರನ್ ರೆಡ್ಡಿ ಜಮ್ಮ ಮತ್ತು ಕಾಶ್ಮೀರ ಜನರ ಬಹು ದಿನಗಳ ಬೇಡಿಕೆ ಈ ವಿಧೇಯಕದ ಮೂಲಕ ಈಡೇರಲಿದೆ ಎಂದು ಹೇಳಿದರು ರಾಷ್ಟವತಿ ರಾಮನಾಥ್ ಕೋವಿಂದ್ ನಾಳೆ ಎನ್ಎಸ್ಎಸ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ